ನ್ಹಾಪನಲ್ ಡೆಮಾಕ್ರಟಕ್ ಅಲ್ಯೆಯನ್ಸ್ ಎನ್ಡಿಎ ಭಾರತದ ಜನರ ಆಶೋತ್ತರಗಳನ್ನು ಪ್ರತಿನಿಧಿಸುವ ತಂಡವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವರಿಸಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಎನ್ಡಿಎ ನಾಯಕರುಗಳ ಸಭೆಯ ಬಳಿಕ ಮಾತನಾಡಿದ ನರೇಂದ್ರ ಮೋದಿ ಪ್ರಾದೇಶಿಕ ಆಕೋತ್ತರಗಳನ್ನು ಪೂರೈಸಲು ಎನ್ಡಿಎ ಇದೀಗ ಅತಿದೊಡ್ಡ ಬುನಾದಿಯಾಗಿದೆ ಎಂದು ನುಡಿದಿದ್ದಾರೆ ಎನ್ಡಿಎ ಉದ್ಲೇತ ಮತ ಅಥವಾ ಅಧಿಕಾರವಲ್ಲ ಆದರೆ ನವಭಾರತ ನಿರ್ಮಾಣ ಇದರ ಗುರಿಯಾಗಿದೆ ಎಂದು ಪ್ರಧಾನಿ ಪ್ರತಿಪಾದಿಸಿದ್ದಾರೆ ಎನ್ಡಿಎಯ ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಎನ್ಡಿಎ ಗುರಿ ಬಡವರ ಮತ್ತು ಬಡತನ ಸಮಸ್ನೆಗಳನ್ನು ಇತ್ಲರ್ಥಗೊಳಿಸುವುದಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ

ಎನ್ಡಿಎ ನಾಯಕರು ನಿನೈ ನವದೆಹಲಿಯಲ್ಲಿ ಡಿತಣಕೂಟದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಅವರು ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶದ ನಂತರ ಅನುಸರಿಸಬೇಕಾದ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲದೆ ಬಿಹಾರ ಮುಖ್ಯಮಂತ್ರಿ ಮತ್ತು ಜೆಡಿ ಯು ಅಧ್ಯಕ್ಷ ನಿತೀಶ್ ಕುಮಾರ್ ಶಿರೋಮಣಿ ಆಕಾಲಿ ದಳ ಅಧ್ಯಕ್ಷ ಪ್ರಕಾಶ್ ಸಿಂಗ್ ಬಾದಲ್ ಶಿವಸೇನಾ ಮುಖ್ಯಸ್ವ ಉದ್ದವ್ ಠಾಕ್ರೆ ಲೋಕ ಜನಶಕ್ತಿ ಪಕ್ಷದ ಅಧ್ಯಕ್ಷ ರಾಮ್ವಿಲಾಸ್ ಪಾಸ್ವಾನ್ ಮತ್ತು ಎಐಎಡಿಎಂಕೆ ಮುಖಂಡ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಸಭೆಯಲ್ಲಿ ಉಪಸ್ಥಿತರಿದ್ದರು

ಮಧ್ಯಾಪ್ನದ ವೇಳೆಗೆ ಪೂರ್ಣ ಚಿತ್ರ ದೊರೆಯುವ ನಿರೀಕ್ಷೆ ಇದ್ದು ಸಂಜೆ ವೇಳೆಗೆ ಪೂರ್ಣ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ ಅಂಜೆ ಮತಗಳನ್ನು ಮೊದಲು ಎಣಿಕೆ ಮಾಡಲಾಗುತ್ತದೆ ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಪ್ರತಿ ವಿಧಾಸಭೆಯ ಐದು ಇವಿಎಂಗಳ ಜತೆ ವಿವಿಪ್ನಾಟ್ ಚೀಟಗಳನ್ನು ಹೋಲಿಕೆ ಮಾಡಲಾಗುತ್ತದೆ

ದೇಶದ ಎಲ್ಲ ಮೂಲೆಗಳಲ್ಲಿರುವ ಆಕಾಶವಾಣಿಯ ಬಾತ್ತೀದಾರರು ಮತಎಣಿಕೆ ಕುರಿತು ನಿಖರ ಮಾಹಿತಿ ಒದಗಿಸಲಿದ್ದಾರೆ

ಆಕಾಶವಾಣಿಯ ಎಫ್ಎಂ ಗೋಲ್ಡ್ ಮತ್ತು ಇತರ ಚಾನೆಲ್ಗಳಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ಇದಲ್ಲದೆ ಆಕಾಶವಾಣಿಯ ಅಧಿಕೃತ ಯೂಟ್ಲೂಬ್ ಚಾನೆಲ್ ನ್ಲೂಸ್ನಲ್ಲಿಯೂ ಇದು ಲಭ್ಯವಾಗಲಿದೆ

ಎಂ ರೇನ್ ಬೋ ವಿವಿಧ ಭಾರತಿ ಮತ್ತು ಆಕಾಶವಾಣಿಯ ಇತರ ಸ್ವಳೀಯ ಚಾನೆಲ್ಗಳು ಸೇರಿದಂತೆ ವಿವಿಧ ಚಾನೆಲ್ಗಳಲ್ಲಿ ದೇಶಾದ್ದಂತ ಪ್ರತಿ ಗಂಟೆಗೆ ಸುದ್ಗಿ ಪ್ರಸಾರ ಲಭ್ಯವಾಗಲಿದೆ

ಕಚ್ಚಾ ತ್ಯೆಲ ಆಮದುಗಳ ಮೇಲಿನ ಭಾರತದ ಅವಲಂಬನೆಯನ್ನು ತಗ್ಗಿಸುವ ಸಂಬಂಧ ಕೇಂದ್ರ ಸರ್ಕಾರ ರಚಿಸಿರುವ ಉನ್ನತ ಮಟ್ಲದ ಸಮಿತಿ ವರದಿ ಸಲ್ಲಿಸಿದೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನ್ಲೆಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ನವದೆಹಲಿಯಲ್ಲಿ ನಿನ್ನೆ ವರದಿ ಸಲ್ಲಿಸಲಾಗಿದೆ ವರದಿಯಲ್ಲಿ ಅಲ್ಲಾವಧಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕಾರ್ಯತಂತ್ರಗಳ ಕುರಿತಾದ ಅಂಶಗಳನ್ನು ಶಿಫಾರಸು ಮಾಡಲಾಗಿದೆ ರಾಷ್ಲದ ಆಮದು ಅವಲಂಬನೆಯನ್ನು ತಗ್ಗಿಸುವುದನ್ನು ಇದು ಸ್ವಪ್ಪಡಿಸಿದೆ

ಜಮ್ನು ಮತ್ತು ಕಾಶ್ನೀರದ ಶ್ರೀನಗರ ಜಮ್ನು ರಾಷ್ಷೀಯ ಹೆದ್ದಾರಿಯಲ್ಲಿ ನಾಗರಿಕರ ಸಂಚಾರದ ಮೇಲೆ ಹೇರಲಾಗಿದ್ದ ನಿರ್ಬಂಧವನ್ನು ಮುಂದಿನ ಸೋಮವಾರ ಹಿಂಪಡೆಯಲು ನಿರ್ಧರಿಸಲಾಗಿದೆ ಈ ಸಂಬಂಧ ಅಲ್ಲಿನ ರಾಜ್ಯಪಾಲರು ನಿನೈ ಅಧಿಕ್ಷತ ಹೇಳಿಕೆ ಹೊರಡಿಸಿದ್ದಾರೆ ರಾಜ್ಞದಲ್ಲಿನ ಸುರಕ್ಷತಾ ಪರಿಸ್ಹಿತಿ ಮತ್ತು ಭದ್ರತಾ ಪಡೆಗಳ ಬೆಂಗಾವಲುಗಳ ಅಗತ್ಯತೆ ಪರಿಶೀಲನೆ ನಂತರ ನಿರ್ಬಂಧಕ್ಷೆ ಸಂಬಂಧಿಸಿದ ಆದೇಶಗಳನ್ನು ನೀಡಲಾಗಿದೆ

ಜಮ್ನು ಮತ್ತು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯ ಗೋಪಾಲ್ಪೋರ್ ಪ್ರದೇಶದಲ್ಲಿಂದು ನಸುಕಿನಲ್ಲಿ ಭದ್ರತಾ ಪಡೆ ಮತ್ತು ಭಯೋತ್ವಾದಕರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ಓರ್ವ ಉಗ್ರ ಹತನಾಗಿದ್ದಾನೆ ಈ ಪ್ರದೇಶದಲ್ಲಿ ಭಯೋತ್ವಾದಕರು ಅಡಗಿದ್ದಾರೆ ಎಂಬ ಗುಪ್ತಚರದ ಖಚಿತ ಮಾಹಿತಿ ಆಧರಿಸಿ ಸೇನೆ ಹಾಗೂ ಜಮ್ನು ಮತ್ತು ಕಾಶ್ನೀರ ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆ ವೇಳೆ ಗುಂಡಿನ ಕಾಳಗ ನಡೆದಿದೆ ಉಗ್ರರು ಅಡಗಿರುವ ತಾಣದ ಮೇಲೆ ಭದ್ರತಾ ಸಿಬ್ಲಂದಿ ಗುಂಡಿನ ದಾಳಿ ಮಾಡಿದ ವೇಳೆ ಉಗ್ರರು ಸಹ ಪ್ರತಿ ದಾಳಿ ನಡೆಸಿದ ಸಂದರ್ಭದಲ್ಲಿ ಓರ್ವ ಉಗ್ರ ಮೃತಪಟ್ಟದ್ದಾನೆ

ಗುವಾಹಟಿಯಲ್ಲಿ ಇತ್ತೀಚೆಗೆ ಗ್ರೇನೆಡ್ ಎಸೆದ ಆರೋಪದ ಮೇರೆಗೆ ಉಲ್ಫಾ ಉಗ್ರ ಬಿಜಾಯ್ ಅಸೋಮ್ ಎಂಬಾತನನ್ನು ಅಸ್ಲಾಂ ಪೊಲೀಸರು ಬಂಧಿಸಿದ್ದಾರೆ ತಿನ್ನುಕಿಯಾ ಜಿಲ್ಲೆಯಲ್ಲಿ ಅಸೋಮ್ ಎಂಬಾತನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಡಿಜಿಪಿ ಕುಲಾ ಸೈಕಿಯಾ ಹೇಳಿದ್ದಾರೆ

ತಾನೇ ಸ್ಫೋಟ ನಡೆಸಿದ್ದಾಗಿ ನಿಷೇಧಿತ ಉಲ್ಫಾ ಉಗ್ರ ಸಂಘಟನೆ ಹೊಣೆ ಹೊತ್ತಿಕೊಂಡಿತ್ತು

ಜೋಬಾ ಅಲ್ವಾರ್ಥಿ ಅವರು ಅರೇಬಿಕ್ ಭಾಷೆಯಿಂದ ಆಂಗ್ಲಭಾಷೆಗೆ ಅನುವಾದ ಮಾಡಿರುವ ಮರಳುಗಾಡು ರಾಷ್ಟದ ಮೂವರು ಸೋದರಿಯರು ಈ ಆಧುನಿಕ ಯುಗದಲ್ಲಿಯೂ ಹೇಗೆ ಸೇವಕಿಯರಾಗಿ ಕಂಕಪ್ಪಕ್ಕೆ ಸಿಲುಕುತ್ತಾರೆ ಎಂಬುದನ್ನು ತಮ್ಮ ಅನುವಾದಿತ ಕೃತಿ ಸೆಲೆಸ್ಟಿಯಲ್ ಬಾಡೀಸ್ ಕೃತಿಯಲ್ಲಿ ಮನೋಜ್ಞವಾಗಿ ಚಿತ್ರಿಸಿರುವುದನ್ನು ಪರಿಗಣಿಸಿರುವ ಆಯ್ಕೆ ಸಮಿತಿಯು ಜೋಖಾ ಅಲ್ವಾರ್ಥಿ ಅವರನ್ನು ಮ್ಯಾನ್ ಬೂಕರ್ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಇದರೊಂದಿಗೆ ಪ್ರತಿಶ್ಠಿತ ಮ್ಯಾನ್ ಬೂಕರ್ ಅಂತಾರಾಷ್ಟೀಯ ಪ್ರಶಸ್ತಿಗೆ ಭಾಜನರಾದ ಮೊದಲ ಅರೇಬಿಕ್ ಲೇಖಕಿ ಎಂಬ ಹೆಗ್ಗಳಿಕೆಗೆ ಜೋಬಾ ಪಾತ್ರರಾಗುತ್ತಿದ್ದು ಯುಕೆ ಮೂಲದ ಮತ್ತೊಬ್ಬ ಲೇಖಕಿ ಮರ್ಲಿನ್ ಬೂತ್ ಅವರೊಂದಿಗೆ ಈ ಪ್ರಶಸ್ತಿಯನ್ನು ಹಂಚಿಕೊಳ್ಳಲಿದ್ದಾರೆ ಜೋಖಾ ಅಲ್ವಾರ್ಥಿ ಅವರ ಸೆಲ್ಸಿಯಲ್ ಬಡೀಸ್ ಕೃತಿಯ ಜತೆಗೆ ಯುರೋಪ್ ಮತ್ತು ದಕ್ಷಿಣ ಅಮೆರಿಕಾದ ಐವರು ಲೇಖಕರು ಸ್ಪರ್ಧೆ ನೀಡಿದ್ದರು ಅಂತಿಮವಾಗಿ ಸೆಲೆಸ್ಟಿಯಲ್ ಬಾಡೀಸ್ ಕೃತಿ ಆಯ್ಕೆಯಾಯಿತು ಎಂದು ಆಯ್ಕೆ ಸಮಿತಿಯಲ್ಲೊಬ್ಬರಾದ ಕಳೆದ ಬಾರಿಯ ಮ್ಯಾನ್ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕ ಪೋಲಾಂಡ್ ಓಲ್ಗಾ ತಿಳಿಸಿದ್ದಾರೆ ಪ್ರಪಂಚದ ಯಾವುದೇ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡ ಅತ್ಯುತ್ತಮ ಕೃತಿಗೆ ಪ್ರತಿಶ್ಠಿತ ಮ್ಯಾನ್ ಬೂಕರ್ ಅಂತಾರಾಷ್ಟೀಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ

ಮೇರಿ ಕೋಮ್ ಬಹುನಿರೀಕ್ಷಿತ ಸೆಮಿಫೈನಲ್ಲ್ ಪಂದ್ಯದಲ್ಲಿ ಪ್ರತಿಸ್ಪರ್ಧಿ ನಿಖಿತ್ ಝರೀನ್ ಅವರನ್ನು ಎದುರಿಸಲಿದ್ದಾರೆ ಪುರುಷರ ಕ್ವಾರ್ಟರ್ ಫೈನಲ್ ಪಂದ್ಭಗಳು ಇಂದು ನಡೆಯಲಿವೆ ಶಿವಥಾಪ ಮತ್ತು ಅಮಿತ್ ಪಂಘಾಲ್ ಇಂದು ಹೋರಾಟ ನಡೆಸಲಿದ್ದಾರೆ